ಬಿಡುಗಡೆ ಸಚಿವ ಮಾಧುಸ್ವಾಮಿ ಕ್ಕಷಿ ವಿಜ್ಞಾನಿಗಳು ರೈತರ ಜಮೀನುಗಳಿಗೆ ತೆರಳಿ ಅರಿವು ಮೂಡಿಸಬೇಕು ಸಚಿವ ಬಿ

ರಾಜ್ಲದ ವಿವಿಧೆಡೆ ಧಾರಾಕಾರ ಮಳೆ ಮುಂದುವರಿದಿದೆ ವಿವಿಧ ಜಲಾಶಯಗಳು ತುಂಬಿದ್ದು ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದೆ ಪರಿಣಾಮ ಸೇತುವೆಗಳು ಜಲಾವ್ಯತಗೊಂಡಿವೆ ಕೆಲವು ಗ್ರಾಮಗಳು ಕ್ರವಾಹದ ಭೀತಿ ಎದುರಿಸುತ್ತಿವೆ ಅಲ್ಲಲ್ಲಿ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿದೆ

ಬೆಳಗಾವಿಯ ರಾಮದುರ್ಗ ತಾಲೂಟನ ಸುನ್ನಾಳ ಗ್ರಾಮದ ರಸ್ತೆ ಜಲಾವೃತ್ತಗೊಂಡಿದೆ ಯರಗಟ್ಟ ಸವದತ್ತಿ ಮಧ್ಯೆ ಸಂಪರ್ಕ ಸಾಧಿಸುವ ಸೇತುವೆ ಮುಳಗಡೆಯಾಗಿದೆ ಈ ನಡುವೆ ಬೆಳಗಾವಿ ಜಿಲ್ಲೆಯಲ್ಲಿ ಇಂದು ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಖಾನಾಪೂರ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ ಮಲಶ್ರಭಾ ನದಿ ಅಪಾಯದ ಮಟ್ಲ ಮೀರಿ ಪರಿಯುತ್ತಿದೆ

ಹಿರೇಮಠ್ ತಿಳಿಸಿರುವುದಾಗಿ ನಮ್ಮ ಜೆಲ್ಲಾ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಗ್ರಾಮದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಇಲ್ಲಿಯ ಜನರನ್ನು ನವಗ್ರಾಮಕ್ಷೆ ಸ್ಥಳಾಂತರ ಮಾಡಲಾಗಿದೆ ಆದರೂ ಇನ್ನು ಹತ್ತಾರು ಕುಟುಂಬಗಳು ನೀರಿನಲ್ಲಿ ಸಿಲುಕಿಕೊಂಡಿವೆ ಅವರನ್ನು ಸ್ಥಳಿಯ ಯುವಕರು ಹೊರಗೆ ಕರೆತರುವ ಪ್ರಯತ್ನ ಮಾಡುತ್ತಿದ್ದಾರೆ ಇನ್ನು ಯಾದಗಿರಿ ಜಲ್ಲೆಯ ನಾರಾಯಣಪುರ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುತ್ತಿರುವುದರಿಂದ ಶಹಾಪುರ ತಾಲ್ಲೂಕಿನ ಕೊಳ್ಳೂರು ಎಂ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ಇದರಿಂದ ಯಾದಗಿರಿ ರಾಯಚೂರು ಜಿಲ್ಲೆಗಳ ಸಂಪರ್ಕ ಕಡಿತಗೊಂಡಿದೆ ಸೇತುವೆ ಮುಳುಗಡೆಯಾಗಿದ್ದರಿಂದ ಹೊಲೀಸರನ್ನು ನಿಯೋಜಿಸಿ ಮಾರ್ಗ ಬದಲಾವಣೆ ಮಾಡಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಎಂ

ರಬಕವಿ ಬನಹಟ್ನ ತಾಲೂಕಿನ ಢವಳೇತ್ವರ ಸೇತುವೆ ಸಂಪೂರ್ಣ ಜಲಾವ್ಯತವಾಗಿದೆ ಇದರ ಜೊತೆ ಯಾವುದೇ ಕ್ಷಣದಲ್ಲಿ ಗ್ರಾಮದ ಲಕ್ಷವದೇವಿ ದೇವಸ್ಥಾನ ಜಲಾವ್ಯತವಾಗುವ ಸಾಧ್ಯತೆ ಇದೆ ಡವಳೇಶ್ವರ ನಂದಗಾಂವ ಮಾರಾಪುರ ಗ್ರಾಮಗಳ ಹೊಲಗದ್ದೆಗಳಿಗೆ ನೀರು ನುಗ್ಗಿ ಪ್ರವಾಹದ ಭೀತಿ ಉಂಟಾಗಿದೆ ಇದರ ಜೊತೆ ಡವಳೇಶ್ವರ ಮತ್ತು ಗೋಕಾಕ್ ತಾಲೂಕಿನ ಹಲವು ಗ್ರಾಮಗಳ ನಡುವೆ ಸಂಪರ್ಕ ಕೂಡ ಕಡಿತಗೊಂಡಿದೆ ಮಹಾರಾಷ್ನದ ಕೃಷ್ಣಾ ಜಲಾನಯನ ಶ್ರದೇಶದಲ್ಲಿ ಭಾರಿ ಮಕೆಯಾಗುತ್ತಿರುವ ಕಾರಣ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟ ಕೃಷ್ಣಾ ಜೀವಿಯಲ್ಲಿ ಕಾರ್ಯಕ್ಷಿಗಳನ್ನು ಹರಿದು ಬರುವ ನೀರಿನ ಪ್ರಮಾಣ ಅಧಿಕಗೊಂಡಿದೆ ಜಿಲ್ಲಾಡಳಿತ ಸಾಕಷ್ಣು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ಕೃಷ್ಣಾ ತಳ ಪಾತ್ರ ಮತ್ತು ನಾರಾಯಣಪುರ ಹಿನ್ನೀರಿನ ಗ್ರಾಮಗಳ ಜನರಿಗೆ ಅರಿವು ಮೂಡಿಸುವ ಕಾರ್ಯದಲ್ಲಿ ತೊಡಗಿದೆ

ಐ ಡಿ

ಎಂ ಉದಾಸಿ ತಿಳಿಸಿದ್ದಾರೆ

ಎಲ್ಲ ಕೇಂದ್ರಗಳನ್ನು ಆಧುನೀಕರಿಸಲಾಗುತ್ತಿದೆ

ಕುಡಿಯುವ ನೀರಿನ ಸಮಸ್ಟೆ ನಿವಾರಿಸಲು ಕೇಂದ್ರ ಸರ್ಕಾರ ಅಟಲ್ ಭೂಜಲ ಎಂಬ ಹೊಸ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆ ಜಾರಿಗೆ ರಾಜ್ಯಕ್ಷೆ ಪ್ರಧಾನಮಂತ್ರಿ ನರೇಂದ್ರಮೋದಿಯವರು ಒಂದು ಸಾವಿರದ ಏಳು ನೂರು ಕೋಟ ರೂಪಾಯಿ ನೀಡಿದ್ದಾರೆಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆ ಸಿ ಮಾಧುಸ್ವಾಮಿ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆ ಕುಷ್ನಗಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕೆರೆ ತುಂಬಿಸುವ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ರೈತರು ವಲಸೆ ಹೋಗುವುದನ್ನು ತಪ್ಪಿಸುವ ನಿಟ್ಟನಲ್ಲಿ ಕೆರೆ ತುಂಬಿಸುವ ಯೋಜನೆಗೆ ರಾಜ್ಯ ಸರ್ಕಾರ ಹೆಚ್ಚು ಒತ್ತು ನೀಡಿದೆ ಎಂದು ತಿಳಿಸಿದರು

ಕೃಷಿ ವಿಜ್ವಾನಿಗಳು ರೈತರ ಜಮೀನುಗಳಿಗೆ ತೆರಳಿ ಕೃಷಿಕರಿಗೆ ಅರಿವು ಮೂಡಿಸುವಂತಹ ಕೆಲಸಮಾಡಬೇಕು ಎಂದು ಕೃಷಿ ಸಚಿವ ಬಿ

ಪಾಟೀಲ್ ಹೇಳಿದ್ದಾರೆ ಉತ್ತರಕನ್ನಡ ಜಿಲ್ಲೆಯ ಶಿರಸಿಯಲ್ಲಿಂದು ಕೈಷಿ ವಿಜ್ಞಾನ ಕೇಂದ್ರದ ನೂತನ ಆಡಳಿತ ಭವನ ಉದ್ಘಾಟಿಸಿ ಮಾತನಾಡಿದ ಅವರು ಕೈಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೊಳಪಡುವ ಪ್ರತಿ ಜಿಲ್ಲೆಗೆ ನೋಡಲ್ ಆಫೀಸರ್ ಹಾಗೂ ಪ್ರತಿ ರೈತ ಸಂಪರ್ಕ ಕೇಂದ್ರಕ್ಷಿ ಅಸಿಸ್ಸೆಂಟ್ ಪ್ರೊಫೆಸರ್ರನ್ನು ನೇಮಕ ಮಾಡಬೇಕು ಎಂದು ಅವರು ಹೇಳಿದರು

ಅಂಕೋಲಾದ ವಿಮಾನ ನಿಲ್ಲಾಣವನ್ನು ಕೈಷಿಭೂಮಿ ಮನೆ ಕಳೆದುಕೊಳ್ಳುವವರ ಬದುಕಿಗೆ ಭದ್ರನೆಲೆ ಕಲ್ಪಿಸಿಕೊಟ್ಟ ನಂತರವೇ ನಿರ್ಮಿಸಲಾಗುವುದು ಈ ಬಗ್ಗೆ ಯಾರೂ ಆತಂಕಗೊಳ್ಳುವ ಅಗತ್ಯವಿಲ್ಲ ಎಂದು ಸಚಿವರು ತಿಳಿಸಿದರು ಸಂಸದ ಅನಂತಕುಮಾರ್ ಹೆಗಡೆ ಮಾತನಾಡಿ ಕೇಂದ್ರ ಸರ್ಕಾರ ಪ್ರತಿ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಸಂಕಲ್ಪದೊಂದಿಗೆ ಅದಕ್ಕೆ ಅಗತ್ಯವಾದ ಯೋಜನೆಗಳನ್ನು ರೂಪಿಸಿ ಅನುದಾನ ಬಿಡುಗಡೆ ಮಾಡಿದೆ ಅದನ್ನು ರಾಜ್ಯ ಸರ್ಕಾರ ಉತ್ತಮವಾಗಿ ಅನುಷ್ಣಾನ ಮಾಡುತ್ತಿದೆ ಎಂದು ಹೇಳಿದರು ಬೆಂಗಳೂರಿನ ಕಿಮ್ಸ್ ಆಸ್ತತೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಇಂದು ಭೇಟಿ ನೀಡಿ ಆಸ್ತತೆಯಲ್ಲಿ ರೋಗಿಗಳಿಗೆ ಅಕ್ಷಿಜನ್ ಪೂರೈಕೆಯಲ್ಲಿ ಕೊರತೆ ಉಂಟಾಯಿತು ಎಂಬ ಘಟನೆಗೆ ಸಂಬಂಧಿಸಿದಂತೆ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದರು ಬಳಿಕ ಸಚಿವರು ಮಾಧ್ಯಮಗಳ ಜೊತೆ ಮಾತನಾಡಿದರು